ವೆಂಕಯ್ಯನಾಯ್ಡು ಕರೆ ನೀಡಿದ್ದಾರೆ ಫೇಸ್ಬುಕ್ ಮೋಸ್ನಲ್ಲಿ ಅವರು ಪ್ರತಿಯೊಬ್ಲ ನಾಗರಿಕರಿಗೆ ಶಿಕ್ಷಣ ಉದ್ಲೋಗ ಆರೋಗ್ನ ಸೌಲಭ್ಲ ಶುದ್ದ ಆಹಾರ ಮತ್ತು ಕುಡಿಯುವ ನೀರು ನೈರ್ಮಲ್ವ ಸೌಲಭ್ವಗಳು ದೊರೆಯುವ ಅಗತ್ಯದ ಬಗ್ಗೆ ಒತ್ತಿ ಹೇಳಿದ್ದಾರೆ

ಯುವಕರ ಕೌಶಲ್ಲಾಭಿವೃದ್ದಿಗೆ ವಿಶೇಷ ಗಮನ ನೀಡಬೇಕು ಎಂದು ಕರೆ ನೀಡಿರುವ ಅವರು ಬಡತನ ನಿರ್ಮೂಲನೆ ಸಾಮಾಜಿಕ ಮತ್ತು ಲಿಂಗ ತಾರತಮ್ಮ ನಿವಾರಣೆಗೆ ಕಾರ್ಯತತ್ವರರಾಗಬೇಕು ಎಂದು ಸಲಹೆ ನೀಡಿದ್ದಾರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ ಮಹನೀಯರಿಗೆ ತಮ್ಮ ಗೌರವಗಳನ್ನು ಸಲ್ಲಿಸಿದ ಅವರು ಎಲೆಮರೆಕಾಯಿಯಂತೆ ಕೊಡುಗೆ ನೀಡುತ್ತಿರುವವರನ್ನು ಗುರುತಿಸಬೇಕಿದೆ ಎಂದಿದ್ದಾರೆ ಸಂಗೀತ ಹೆಡ್ ಮುಂದಿನ ಒಂದು ಸಾವಿರ ದಿನಗಳಲ್ಲಿ ದೇಶದ ಪ್ರತಿ ಹಳ್ಳಯೂ ಆಪ್ಲಿಕಲ್ ಫೈಬರ್ ಕೇಬಲ್ ಸಂಪರ್ಕ ಹೊಂದಲಿದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಇದೀಗ ಒಂದೂವರೆ ಲಕ್ಷ ಗ್ರಾಮ ಪಂಚಾಯತ್ಗಳನ್ನು ಸಂಪರ್ಕಿಸಲಾಗಿದೆ ಭಾರತದ ಸಮತೋಲಿತ ಬೆಳವಣಿಗೆಗೆ ಗ್ರಾಮೀಣ ಭಾರತದ ಭಾಗವಹಿಸುವಿಕೆ ಅತಿ ಅಗತ್ಯ ಎಂದು ಹೇಳಿದ ಅವರು ಈ ನಿಟ್ಟನಲ್ಲಿ ದೇಶಾದ್ಯಂತ ಆಷ್ಟಿಕಲ್ ಫೈಬರ್ ಜಾಲವನ್ನು ವಿಸ್ತರಿಸಲಾಗುವುದು ಎಂದರು

ಲಕ್ಷದ್ವೀಪವನ್ನು ಜಲಾಂತರ್ಗಾಮಿ ಆಪ್ಟಿಕಲ್ ಫ್ಲೆಬರ್ ಕೇಬಲ್ನೊಂದಿಗೆ ಸಂಪರ್ಕಿಸಲಾಗುವುದು ಎಂದರು ಡಿಜೆಟಲ್ ಭಾರತದ ಪರಿಕಲ್ಪನೆಗೆ ಪ್ರಧಾನ ಮಂತ್ರಿ ಮೋದಿ ಇವರ ಮಿಷನ್ ಅತ್ನುತ್ತಮ ಎಂದು ಬಣ್ಣೆಸಿರುವ ವಿದ್ದುನ್ನಾನ ಮಾಹಿತಿ ಮತ್ತು ತಂತ್ರಜ್ಞಾನ ಬಾತೆ ಸಚಿವ ರವಿಶಂಕರ್ ಶ್ರಸಾದ್ ನಿಗದಿತ ಸಮಯದೊಳಗೆ ಆಷ್ಟಿಕಲ್ ಫ್ಲೆಬರ್ ಜಾಲದೊಂದಿಗೆ ಸಂಪರ್ಕಿಸುವ ಕಾರ್ಯ ಪೂರ್ಣಗೊಳಿಸುವ ಭರವಸೆ ನೀಡಿದ್ದಾರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಆಪ್ಟಿಕಲ್ ಫೈಬರ್ ಜಾಲದ ಸಂಪರ್ಕದಂತೆಯೇ ಲಕ್ಷದ್ವೀಪದಲ್ಲೂ ಅತಿವೇಗದ ಅಂತರ್ಜಾಲ ಸೇವೆ ಸಿಗಲಿದೆ ಎಂದು ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ ಇದು ಗ್ರಾಮೀಣ ಭಾಗಗಳ ಜನರಿಗೆ ಕಡಿಮೆ ದರದಲ್ಲಿ ಉತ್ತಮ ಅಂತರ್ಜಾಲ ಸಂಪರ್ಕ ಸಾಧ್ಯವಾಗಿಸಲಿದ್ದು ಡಿಜೆಟಲ್ ಇಂಡಿಯಾ ಉಪಕ್ರಮಕ್ಕೆ ಪೂರಕವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಸಂಗೀತ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ರಾಷ್ಷಪತಿ ರಾಮನಾಥ್ ಕೋವಿಂದ್ ನಿನ್ನೆ ರಾಷ್ಷಪತಿ ಭವನದಲ್ಲಿ ಕೊರೊನಾ ಸೇನಾನಿಗಳಿಗೆ ಆತಿಥ್ಞ ನೀಡಿದರು ಈ ಬಾರಿ ಕೊರೊನಾ ಬಿಕ್ಕಟ್ಟನ ಸಮಯದಲ್ಲಿ ಹೋರಾಡುತ್ತಿರುವ ವೈದ್ದರು ಶುತ್ರೂಪಕಿಯರು ಆರೋಗ್ಯ ಕಾರ್ಯಕರ್ತರು ಪೊಲೀಸ್ ಸಿಬ್ಬಂದಿ ಮತ್ತು ನೈರ್ಮಲ್ಯ ಕಾರ್ಯಕರ್ತರನ್ನು ವಿಶೇಷ ಅತಿಥಿಗಳಾಗಿ ಆಹ್ವಾನಿಸಲಾಗಿತ್ತು

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಮತ್ತಿತರರು ಉಪಸ್ಥಿತರಿದ್ದರು

ಭಾರತೀಯ ಸಂಘಗಳ ಒಕ್ಕೂಟ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನ್ಯೂಯಾರ್ಕ್ನಲ್ಲಿರುವ ಭಾರತದ ರಾಯಭಾರ ಕಚೇರಿಯ ಕೌನ್ಸಲ್ ಜನರಲ್ ರಣಧೀರ್ ಜೈಸ್ವಾಲ್ ಧ್ವಜಾರೋಹಣ ನೆರವೇರಿಸಿದರು ಬಳಿಕ ಅವರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನವಭಾರತ ನಿರ್ಮಾಣಕ್ಷೆ ಮಾರ್ಗನಕ್ಷೆ ನೀಡಿದ್ದು ಈ ಗುರಿಗಳ ಸಾಕಾರಕ್ಕೆ ಬದ್ದರಾಗಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು ಕೊರೊನಾ ಬಿಕ್ಕಟ್ಟನ ಕಾರಣ ಕಳೆದ ಮಾರ್ಚ್ ನಲ್ಲಿ ಸ್ವಗಿತಗೊಂಡಿದ್ದ ವೈಷ್ಣೋದೇವಿ ಯಾತ್ರೆ ಇಂದಿನಿಂದ ಪುನರಾರಂಭವಾಗಲಿದೆ

ಇದೀಗ ಒಂದು ದಿನಕ್ಕೆ ಕೇವಲ ಎರಡು ಸಾವಿರ ಜನರಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ

ಆನ್ಲೈನ್ ನೋಂದಣಿ ಕಡ್ಡಾಯವಾಗಿದೆ ಎಲ್ಲಾ ಯಾತ್ರಿಗಳು ತಮ್ಮ ಮೊಬೈಲ್ ಗಳಲ್ಲಿ ಆರೋಗ್ಯ ಸೇತು ಆಷ್ ಬಳಸಬೇಕಿದೆ ಮುಖಗವಸು ಬಳಕೆ ಥರ್ಮಲ್ ಸ್ತೀನಿಂಗ್ ಕಡ್ಡಾಯ ಮಾಡಲಾಗಿದೆ

ಕೊರೊನಾ ಸೋಂಕು ಪರೀಕ್ಷೆ ಮಾಡಿಸಿಕೊಳ್ಳಬೇಕಿದ್ದು ಯಾರಲ್ಲಿ ಪರೀಕ್ಷಾ ವರದಿ ನೆಗಟವ್ ಇರುವುದೋ ಅಂತಹವರಿಗೆ ಮಾತ್ರ ಯಾತ್ರೆ ಮುಂದುವರಿಸಲು ಅವಕಾಶ ನೀಡಲಾಗುವುದು ಕೊರೊನಾ ವೈರಾಣು ಸೋಂಕು ಹರಡುವುದನ್ನು ತಡೆಗಟ್ಟಲು ಮಣಿಪುರದಲ್ಲಿ ಸಂಪೂರ್ಣ ಲಾಕ್ಡೌನ್ ಅನ್ನು ಈ ತಿಂಗಳ ಅಂತ್ಯದವರೆಗೆ ವಿಸ್ತರಿಸಲಾಗಿದೆ

ಹೊಸದಾಗಿ ಸೋಂಕು ಪತ್ತೆಯಾದವರು ಬೇರೆಡೆಗಳಗೆ ಪ್ರಯಾಣ ಮಾಡಿರಲಿಲ್ಲ

ಸೋಂಕು ನಿರ್ಮೂಲನೆಗೆ ನ್ ಹಂತದ ತಂತ್ರಗಾರಿಕೆಯನ್ನು ಅಲ್ಲಿನ ಸರ್ಕಾರ ರೂಪಿಸಿದ್ದು

ಈ ಹಂತದಲ್ಲಿ ಬಹುತೇಕ ಆರ್ಥಿಕ ಚಟುವಟಿಕೆಗಳು ಪುನರಾರಂಭವಾಗಲಿದೆ ಕಟ್ಟುನಿಟ್ಟನ ಆರೋಗ್ಯ ಮಾರ್ಗಸೂಚಿ ಮತ್ತು ಸುರಕ್ಷತಾ ಕ್ರಮಗಳ ಪಾಲನೆಯೊಂದಿಗೆ ಆರ್ಥಿಕ ಚಟುವಟಿಕೆಗಳನ್ನು ನಡೆಸಲು ಅನುಮತಿ ನೀಡಲಾಗುವುದು ಎಂದು ಸಿರಿನ್ ರಾಮಮೋಸಾ ಹೇಳಿದ್ದಾರೆ

ಇಂದಿನಿಂದ ಧಾರ್ಮಿಕ ಕೇಂದ್ರಗಳು ಕೆಫೆ ಬೀಚ್ ಮತ್ತು ಪಾರ್ಕ್ಗಳನ್ನು ತೆರೆಯಲಾಗುವುದು ದೇಶದ ಸುಮಾರು ಅರ್ಧಕ್ಕೂ ಹೆಚ್ಚು ಭಾಗಗಳಲ್ಲಿ ಕರ್ಫ್ಕೂ ಜಾರಿಯಲ್ಲಿರಲಿದೆ ಪರಸ್ಪರ ಅಂತರ ಪಾಲಿಸುವುದು ಸೇರಿದಂತೆ ಶಿಸ್ತಿನ ನಿಯಮಗಳನ್ನು ಜನರು ಹೇಗೆ ಪಾಲಿಸುತ್ತಾರೆ ಎಂಬುದರ ಮೇಲೆ ಸಂಪೂರ್ಣ ಲಾಕ್ಡೌನ್ ತೆರವು ಅವಲಂಬಿತವಾಗಿದೆ ಎಂದು ಮೂಲಗಳು ತಿಳಿಸಿವೆ

ಹೆಡ್ ಕೇಂದ್ರ ಯುವಜನ ಮತ್ತು ಕ್ರೀಡಾ ಖಾತೆ ಸಚಿವ ಕಿರಣ್ ರಿಜಿಜು ಪ್ರತಿಯೊಬ್ಬ ನಾಗರಿಕನಲ್ಲಿ ಫಿಟ್ನೆಸ್ ಅರಿವು ಮೂಡಿಸಲು ಸ್ನಾತಂತ್ರ್ಕ ದಿನದ ಶ್ರಯುಕ್ತ ದೇಶವ್ಲಾಪಿ ಫಿಟ್ ಇಂಡಿಯಾ ಯೂತ್ ಕ್ಷಬ್ ಉಪ್ರಕಮಕ್ಕೆ ಚಾಲನೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಫಿಟ್ ಇಂಡಿಯಾ ಕನಸಿನ ಸಾಕಾರಕ್ಷೆ ಸಾರ್ವಜನಿಕರಲ್ಲಿ ಫಿಟ್ನೆಸ್ ಮಹತ್ವದ ಬಗ್ಗೆ ಅರಿವು ಮೂಡಿಸಲು ಈ ವಿನೂತನ ಉಪಕ್ರಮ ಜಾರಿಗೆ ತರಲಾಗಿದೆ

ಫಿಟ್ ಆಗಿರುವ ನಾಗರಿಕರು ಮಾತ್ರ ದೇಶದ ಅಭಿವೃದ್ದಿಗೆ ಕೊಡುಗೆ ನೀಡಲು ಸಾಧ್ಯ ಎಂದು ಕ್ರೀಡಾ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ

ಹೆಡ್ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅಂತಾರಾಷ್ಟೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಅವರು ತಮ್ನ ವೃತ್ತಿ ಜೀವನದುದ್ದಕ್ಕು ಬೆಂಬಲ ನೀಡಿದ ಎಲ್ಲರಿಗೂ ಧನ್ಲವಾದ ತಿಳಿಸಿದ್ದಾರೆ

ಮತ್ತೊಬ್ಲ ಭಾರತೀಯ ಕ್ರಿಕೆಟ್ ಆಟಗಾರ ಸುರೇಶ್ ರೈನಾ ಕೂಡ ಅಂತಾರಾಷ್ಷೀಯ ಕ್ರಿಕೆಟ್ಗೆ ವಿಧಾಯ ಹೇಳಿದ್ದಾರೆ ಧೋನಿ ಅವರೊಂದಿಗೆ ಆಟ ಮುದ ನೀಡಿತ್ತು ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ